ಜಮ್ನು ಕಾಶ್ವೀರವನ್ನು ಇಬ್ಬಾಗ ಮಾಡಿ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಘೋಷಣೆ ಮಾಡಿರುವುದಕ್ಕೆ ಭಾರಿ ಪ್ರತಿಕ್ರಿಯೆ ವ್ಚಕ್ತವಾಗಿದೆ ಜಮ್ಗು ಕಾಶ್ವೀರದ ವಿಶೇಷ ಸ್ವಾನಮಾನ ರದ್ದುಗೊಳಿಸಿದ್ದನ್ನು ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬೀದಿಯಲ್ಲಿ ನೃತ್ಯ ಮಾಡಿ ಲಕ್ಷಾಂತರ ಮಂದಿ ಸಂಭ್ರಮಿಸಿದರು ಕರ್ನಾಟಕದ ಬಹುತೇಕ ಎಲ್ಲ ನಗರಗಳಲ್ಲಿ ಭೋಪಾಲ್ ಶಿಮ್ಲಾ ಹರಿಯಾಣ ಅಹಮದಾಬಾದ್ ಮುಂಬಯಿ ಸೇರಿದಂತೆ ಹಲವಾರು ನಗರಗಳಲ್ಲಿ ಕೇಂದ್ರದ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ನಾಗರಿಕರು ಸಂಭ್ರಮಿಸಿದರು ಮುಂಬಯಿಯ ಖಾಂಡಿವಿಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು

ತಮ್ಮ ಬಹುದಿನದ ಬೇಡಿಕೆ ಈಡೇರಿದೆ ಎಂದು ಶಿವಸೇನೆ ಮುಖ್ಯಸ್ಹ ಉದ್ದವ್ ಶಾಕ್ರೆ ಎಲ್ಲರಿಗೂ ಸಿಹಿ ಹಂಚಿದರು ಕಾಶ್ಮೀರದಿಂದ ವಲಸೆ ಬಂದು ಪರಿಯಾಣದಲ್ಲಿ ನೆಲೆಬಿದ್ದ ಕಾಶ್ಮೀರಿಗರು ಕೇಂದ್ರ ಸರಕಾರದ ನಿರ್ಣಯವನ್ನು ಸ್ವಾಗತಿಸಿ ಸಂಭ್ರಮಿಸಿದರು ಗುರುಗ್ರಾಮದಲ್ಲಿಯೂ ಸಂಭ್ರಮ ಮುಗಿಲು ಮುಟ್ಟತು

ಇದರಿಂದ ಕಾಶ್ಮೀರಿಗರಿಗೆ ಸಾಕಷ್ಟು ಉಪಯೋಗವಾಗಲಿದೆ ಎಂದು ಹೇಳಿದರು

ನಟರಾದ ಅನುಪಮ್ ಬೇರ್ ಕಂಗನಾ ರಾಣವತ್ ಪರೇಶ್ ರಾವಲ್ ದಿಯಾ ಮಿರ್ಜಾ ಗುಲ್ ಪನಾಗ್ ವಿವೇಕ್ ಅಗ್ನಿಹೋತ್ರಿ ಸೇರಿದಂತೆ ಹಲವಾರು ಮಂದಿ ಕೇಂದ್ರ ಸರಕಾರದ ನಿರ್ಣಯಕ್ಕೆ ಶಹಬ್ಲಾಸ್ ಎಂದಿದ್ದಾರೆ ಜಮ್ನ ಕಾಶ್ತೀರ ಕುರಿತ ಕೇಂದ್ರ ಸರಕಾರದ ನಿರ್ಣಯವನ್ನು ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಸ್ನಾಗತಿಸಿದ್ದಾರೆ ಕ್ರಿಕೆಟಗರಾದ ಸುರೇಶ್ ರೈನಾ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಅಂಜುಂ ಛೋಪ್ರಾ ಬಾಕ್ಷಿಂಗ್ ಪಟು ಮನೋಜ್ ಕುಮಾರ್ ಕೇಂದ್ರ ಸರಕಾರಕ್ಷೆ ಅಭಿನಂದನೆ ಸೂಚಿಸಿದ್ದಾರೆ

ಭಾರೀ ಗದ್ದಲದ ನಡುವೆಯೇ ರಾಜ್ಯಸಭೆಯಲ್ಲಿ ವಿಧೇಯಕಗಳಿಗೆ ಅಂಗೀಕಾರ ದೊರೆಯಿತು

ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಪ್ರತಿಕ್ರಿಯೆ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಗ್ಬಹ ಸಚಿವ ಅಮಿತ್ ಶಾ ಅತ್ಯಂತ ದಿಟ್ಟ ನಿರ್ಧಾರ ಕೈಗೊಂಡು ಜನಮೆಚ್ಚುಗೆ ಗಳಿಸಿದ್ದಾರೆ ಎಂದರು ಈ ಸಂಬಂಧ ಸರಣಿ ಟ್ಷೀಟ್ ಮಾಡಿರುವ ಯೋಗಿ ಆದಿತ್ಲನಾಥ್ ಇದೊಂದು ಐತಿಹಾಸಿಕ ನಿರ್ಧಾರ ಇತಿಹಾಸದಲ್ಲಿ ಆಗಿದ್ದ ಲೋಪವೊಂದನ್ನು ಸರಿಪಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸಚಿವ ಧಮೇಂದ್ರ ಪ್ರಧಾನ್ ಟ್ವೀಟ್ ಮಾಡಿ ಕೇಂದ್ರ ಸರಕಾರದ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಕೆಲವು ವ್ಹಿತಿಗಳು ಉಕ್ಕಿನ ನರಗಳನ್ನು ಹೊಂದಿರುತ್ತಾರೆ ಇಂಥವರಿಂದ ಮಾತ್ರ ಗಟ್ಟ ನಿರ್ಧಾರ ಕೈಗೊಳ್ಳಲು ಸಾಧ್ಯ ಪ್ರಧಾನಿ ನರೇಂದ್ರ ಮೋದಿ ಆ ಸಾಲಿಗೆ ಸೇರುತ್ತಾರೆ ಎಂದರು ತ್ರಿಪುರಾ ಮುಖ್ಯಮಂತ್ರಿ ಬಿಪ್ಲಾಬ್ ಕುಮಾರ್ ದೇಬ್ ಅವರು ಕೇಂದ್ರ ಸರಕಾರದ ನಿರ್ಣಯವನ್ನು ಸ್ವಾಗತಿಸಿದ್ದಾರೆ ಜಮ್ನು ಕಾತ್ನೀರಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ಕಾನೂನು ರದ್ದುಗೊಳಿಸುವ ಕೇಂದ್ರ ಸರಕಾರದ ನಿರ್ಣಯವನ್ನು ಕಾಂಗ್ರೆಸ್ ನಾಯಕ ಜನಾರ್ದನ್ ದ್ವಿವೇದಿ ಸ್ವಾಗತಿಸಿದ್ದಾರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ದಶಕಗಳ ಹಿಂದೆ ಆಗಿದ್ದ ತಪ್ಪನ್ನು ಈಗ ಸರಿಪಡಿಸಲಾಗಿದೆ ಎಂದರು ಮತ್ತೊಬ್ಲ ಕಾಂಗ್ರೆಸ್ ನಾಯಕ ದೀಪೇಂದರ್ ಹೂಡ ಇದು ರಾಷ್ಷೀಯ ಹಿತಾಸಕ್ತಿಗೆ ಅನುಗುಣವಾಗಿರುವ ನಿರ್ಧಾರ ಎಂದು ಬಣ್ಣಿಸಿದ್ದಾರೆ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಖ್ ಯಾದವ್ ಕೂಡ ಕೇಂದ್ರ ಸರಕಾರದ ನಿರ್ಣಯನ್ನು ಸ್ವಾಗತಿಸಿದ್ದಾರೆ ನವದೆಹಲಿ ಮುಖ್ಡಮಂತ್ರಿ ಅರವಿಂದ್ ಕೇಜ್ರವಾಲ್ ಪ್ರತಿಕ್ರಿಯೆ ನೀಡಿ ನಮ್ಮ ಸರಕಾರ ಕೇಂದ್ರದ ನಿರ್ಣಯಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಹೇಳಿದರು ಜಮ್ನು ಕಾಶ್ನೀರದ ಕುರಿತ ವಿಧೇಯಕವನ್ನು ರಾಜ್ಜಸಭೆಯಲ್ಲಿ ಮಂಡಿಸಿದ್ದ ಕೇಂದ್ರ ಸರಕಾರಕ್ಕೆ ಬಿಎಸ್ಪಿ ಬಿಜೆಡಿ ಎಐಎಡಿಎಂಕೆ ವೈಎಸ್ಆರ್ಸಿಪಿ ಎಎಪಿ ಪಕ್ಷಗಳು ಬೆಂಬಲ ಸೂಚಿಸಿತು ಹೀಗಾಗಿ ವಿಧೇಯಕಕ್ಕೆ ಅಂಗೀಕಾರ ದೊರೆಯಿತು

ರಾಜ್ವದಲ್ಲಿ ಯಾವುದೇ ರೀತಿಯ ಪರಿಸ್ಹಿತಿಯನ್ನು ನಿಭಾಯಿಸಲು ಸರ್ವ ಸನ್ನದ್ದರಾಗಿರಬೇಕು ಎಂದು ಸೇನಾಧಿಕಾರಿಗಳಿಗೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ ರಾಜ್ಯದ ಎಲ್ಲೆಡೆ ಕೈಗೊಳ್ಳಲಾಗಿರುವ ಭದ್ರತಾ ಕ್ರಮಗಳ ಕುರಿತು ರಾಜ್ಲಪಾಲರು ಸಮಾಲೋಚನೆ ನಡೆಸಿದರು ಈ ಸಭೆಯಲ್ಲಿ ರಾಜ್ಜಪಾಲರ ಸಲಹೆಗಾರರಾದ ಕೆ ವಿಜಯ್ ಕುಮಾರ್ ಕೆಕೆ ಶರ್ಮ ಕೆ ಸ್ತಂದನ್ ಫಾರೂಕ್ ಖಾನ್ ಮುಖ್ಯ ಕಾರ್ಯದರ್ಶಿ ಬಿವಿಆರ್ ಸುಬ್ರಮಣ್ಣಂ ಅವರು ಹಾಜರಿದ್ದರು ರಾಜ್ವದ ಎಲ್ಲೆಡೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇಕು ಹಾಗೂ ಬಿಗಿ ಬಂದೋಬಸ್ತ್ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದೆ

ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಫ್

ಐ ಖಲೀಪುಲ್ಲಾ ನೇತೃತ್ವದಲ್ಲಿ ಸಂಧಾನ ಸಮಿತಿಯು ಕಳೆದ ಗುರುವಾರ ಮುಚ್ಚಿದ ಲಕೋಟೆಯಲ್ಲಿ ನೀಡಿದ್ದ ವರದಿಯನ್ನು ಪರಿಗಣಿಸಿ ಸಿಜೆಐ ರಂಜನ್ ಗೊಗೊಯ್ ನೇತೃತ್ವದ ಪಂಚ ಸದಸ್ಯ ಸಾಂವಿಧಾನಿಕ ಪೀಠ ಈ ತೀರ್ಮಾನಕ್ಕೆ ಬಂದಿದೆ ಇಂದಿನಿಂದ ಆರಂಭವಾಗುವ ವಿಚಾರಣೆಯ ದಿನವಹಿ ಕಲಾಪಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಹೇಳಿದೆ ಈ ಪ್ರಕರಣದಲ್ಲಿ ವಿಚಾರಣೆಯ ದಿನನಿತ್ಯದ ಕಲಾಪಗಳನ್ನು ನೇರ ಪ್ರಸಾರ ಮಾಡುವಂತೆ ಅಥವಾ ವಿಡಿಯೊ ರೆಕಾರ್ಡಿಂಗ್ ಮೂಲಕ ದಾಖಲಿಸಿಕೊಳ್ಳುವಂತೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಎಸ್

ಗವಾಯಿ ಅವರನ್ನೊಳಗೊಂಡ ಪೀಠ ಈ ಅಭಿಪ್ರಾಯಪಟ್ಟದೆ

ವಾಣಿಜ್ಯ ಉದ್ದೇಶಕ್ಕೆ ಬಾಡಿಗೆ ತಾಯ್ತನವನ್ನು ನಿಷೇಧಿಸುವ ಅಂಶವನ್ನು ಇದು ಒಳಗೊಂಡಿದೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಮಸೂದೆ ಮೇಲೆ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಬಾಡಿಗೆ ತಾಯ್ತನ ಹೆಚ್ಚಾಗುತ್ತಿದ್ದು ಈ ಮಸೂದೆ ವಾಣಿಜ್ಯೀಕರಣವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲಿದೆ ಬಾಡಿಗೆ ತಾಯಂದಿರ ಮೇಲೆ ನಡೆಯುವ ಶೋಷಣೆಯನ್ನು ಸಹ ತಪ್ಪಿಸಲು ಸಹಕಾರಿಯಾಗಲಿದೆ ಎಂದು ಹೇಳದರು

ಈಗ ವಿಧೇಯಕದಿಂದ ಕೆಲವು ನಿಯಂತ್ರಣ ಮಾಡಲು ಸಾಧ್ಣವಾಗಲಿದೆ ಎಂದು ಸಚಿವ ಡಾ ಹರ್ಷವರ್ಧನ್ ತಿಳಿಸಿದರು

ಆಕಾಶವಾಣಿಯು ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರ ಮಾಡಲಿದೆ

ಈಗಾಗಲೇ ನಡೆದಿರುವ ಎರಡು ಪಂದ್ಯಗಳಲ್ಲಿ ಭಾರತ ಜಯಗಳಿಸಿದ್ದು